ಸಭೆಯಲ್ಲಿ ವಲಯವಾರು ಉಸ್ತುವಾರಿ ಸಚಿವರು ಕೊರೋನಾ ನಿರ್ವಹಣೆಗೆ ತೆಗೆದುಕೊಂಡ ಕ್ರಮಗಳ ಕುರಿತಂತೆ ಪ್ರತಿವಾರ ತಮಗೆ ಮಾಹಿತಿ ನೀಡಲು ಮುಖ್ಯಮಂತ್ರಿ ಸೂಚಿಸಿದರು ಸಹಾಯವಾಣಿಗೆ ಕರೆ ಬಂದ ತಕ್ಷಣ ಸಿಬ್ಬಂದಿ ಸ್ವಂದಿಸಬೆಕು ಲೋಪದೋಷ ಕಂಡುಬಂದಲ್ಲಿ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಕೋವಿಡ್ ಆಸ್ಪತ್ರೆ ನಿರ್ವಹಣೆ ಆಹಾರ ಪೂರೈಕೆ ಚಿಕಿತ್ಸೆ ಮುಂತಾದ ವಿಷಯ ಕುರಿತು ಗಮನ ಹರಿಸಬೇಕು ಕ್ವಾರಂಟೈನ್ ನಿಯಮಗಳ ಕಟ್ಟುನಿಟ್ಟನ ಪಾಲನೆಯನ್ನು ಖಾತ್ರಿಪಡಿಸಿಕೊಳ್ಳಬೇಕು ಕೋವಿಡ್ ಪರೀಕ್ಷಾ ಫಲಿತಾಂಶ ತ್ವರಿತವಾಗಿ ನೀಡುವಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯಮಂತ್ರಿ ಸಭೆಯಲ್ಲಿ ಸೂಚಿಸಿದರು

ಬೆಂಗಳೂರಿನ ಪದ್ದನಾಭ ನಗರ ಕ್ಷೇತ್ರದ ಕರೀಸಂದ್ರ ವಾರ್ಡ್ನ ಕಂಟ್ಟೆನ್ಮೆಂಟ್ ಝೋನ್ಗಳಲ್ಲಿ ಇರುವ ಕೊರೋನಾ ನಿರ್ವಹಣಾ ವ್ಯವಸ್ಥೆ ಹಾಗೂ ರ್್ಯಾಪಿಡ್ ಅಂಟಿಜೆನ್ ಪರೀಕ್ಷಾ ಕೇಂದ್ರದ ಸಿದ್ದತೆಗಳನ್ನು ಕಂದಾಯ ಸಚಿವ ಆರ್ ಅಶೋಕ್ ಇಂದು ಪರಿಶೀಲಿಸಿದರು ಬಳಿಕ ಪದ್ಧನಾಭ ನಗರ ಮತ್ತು ಹೊಸಕೆರೆ ಹಳ್ಳಿ ವಾರ್ಡ್ಗಳಲ್ಲಿರುವ ಕಂಟೈನ್ಮೆಂಟ್ ವಲಯಗಳಿಗೆ ಭೇಟಿ ನೀಡಿ ಕೊರೋನಾ ಸೋಂಕು ನಿಯಂತ್ರಣ ಕುರಿತು ಸಂಬಂಧಪಟ್ಟ ಕಾರ್ಮೋರೇಟರ್ಗಳೊಂದಿಗೆ ಚರ್ಚೆ ನಡೆಸಿದರು

ಕೊರೋನಾ ಸೋಂಕಿತರನ್ನು ಪತ್ತೆ ಪಚ್ಚುವಲ್ಲಿ ಇದು ಅತ್ಯಂತ ಸಹಾಯಕಾರಿ ಎಂದು ಅವರು ತಿಳಿಸಿದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮುತುವರ್ಜಿಯಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಇಂತಪ ಪ್ರಯೋಗಾಲಯಗಳ ಸ್ಟಾಪನೆ ಸಾಧ್ಯವಾಗಿದೆ ಇದೊಂದು ಆಶಾದಾಯಕ ಬೆಳವಣಿಗೆ ಎಂದು ಶಶಿಕಲಾ ಜೊಲ್ಲೆ ತಿಳಿಸಿದರು

ಪಾಟೀಲ ಸೂಚಿಸಿದ್ದಾರೆ

ಸಾರ್ವಜನಿಕರು ಸೋಂಕು ನಿಯಂತ್ರಣ ಕ್ರಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅನಗತ್ತವಾಗಿ ಹೊರಗೆ ಅಡ್ಡಾಡುವುದನ್ನು ನಿಲ್ಲಿಸಬೇಕು ಮತ್ತು ವಯಸ್ಲಾದವರುಮಕ್ಕಳು ಸಾಧ್ಯವಾದಷ್ಟು ಮನೆಯಿಂದ ಹೊರಗೆ ಬಾರದಂತೆ ಸಚಿವರು ಮನವಿ ಮಾಡಿದರು

ಇದರಿಂದಾಗಿ ಜೆಲ್ಲಾಧಿಕಾರಿ ಕಜೇರಿಯನ್ನು ಸೀಲ್ ಡೌನ್ ಮಾಡಲಾಗಿದೆ ವಕೀಲರೊಬ್ಬರಿಗೆ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಮ್ಟೆಸೂರಿನ ಪಳೆಯ ಹಾಗೂ ಹೊಸ ನ್ಯಾಯಾಲಯದ ಸಂಕೀರ್ಣವನ್ನು ಎರಡು ದಿನಗಳ ಕಾಲ ಬಂದ್ ಮಾಡಲಾಗಿದೆ

ನಾಲ್ವರು ಪೊಲೀಸರಿಗೆ ಸೋಂಕು ದೃಢಪಟ್ಟರುವುದರಿಂದ ಕಳಸ ಪೊಲೀಸ್ ಠಾಣೆಯನ್ನು ಸೀಲ್ ಡೌನ್ ಮಾಡಲಾಗಿದೆ

ಚಂದ್ರಗುಪ್ತ ಆದೇಶ ಹೊರಡಿಸಿದ್ದಾರೆ

ರತ್ನಾಕರ್ ತಿಳಿಸಿರುವುದಾಗಿ ಸುದ್ದಿಸಂಸ್ಟೆ ತಿಳಿಸಿದೆ

ನಾರಾಯಣಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ರೇಷ್ನೆ ಬೆಳೆಗಾರರ ಸಮಸ್ಯೆ ಮಾರುಕಟ್ಟೆ ವಿಚಾರವಾಗಿ ಅಧಿಕಾರಿಗಳ ಜೊತೆಗೆ ಇಂದು ಸಭೆ ನಡೆಸಿದ ಸಚಿವರು ರೇಷ್ನೆ ಬೆಳೆಗಾರರಿಗೆ ಆಗುವ ಅನ್ನಾಯ ತಪ್ಪಿಸುವ ನಿಟ್ಟನಲ್ಲಿ ಎಲ್ಲ ಮಾರುಕಟ್ಟಿಗಳಲ್ಲಿ ತಕ್ಷಣ ಆನ್ಲೈನ್ ವ್ಯವಹಾರ ಆರಂಭಿಸಬೇಕುಇಲ್ಲದಿದ್ದಲ್ಲಿ ಕ್ರಮ ಜರುಗಿಸಲಾಗುವುದು ಎಂದರು ಮಾರುಕಟ್ಟೆಯಲ್ಲಿ ಸಿಸಿಟಿವಿ ಕ್ಯಾಮರಾ ಅಳವಡಿಸಬೇಕು ರೈತರು ತಂದ ರೇಷ್ಮೆ ಗೂಡುಗಳನ್ನು ಸರಿಯಾಗಿ ತೂಕ ಮಾಡಬೇಕು ಎಂದು ಸಚಿವರು ಹೇಳಿದರು ಇದೇ ಸಂದರ್ಭದಲ್ಲಿ ಕೊರೋನಾ ವಿರುದ್ಧ ಹೋರಾಡುವಲ್ಲಿ ಸ್ಕಳೀಯ ಸಂಸ್ಥೆ ವ್ಯಾಪ್ತಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಕಾರ್ಯವನ್ನು ಸಚಿವರು ಶ್ಲಾಘಿಸಿದರು ಪೌರ ಕಾರ್ಮಿಕರು ಸ್ವಚ್ಛತಾ ಕೆಲಸಗಾರರು ಮಾತ್ರವಲ್ಲದೆ ಇಲಾಖೆಯ ಸಿಬ್ಲಂದಿಗೂ ಸರ್ಕಾರದಿಂದ ಸೂಕ್ತ ವಿಮಾ ಸೌಲಭ್ಞ ನೀಡುವ ಸಂಬಂಧ ಪ್ರಯತ್ನ ನಡೆಸುವುದಾಗಿ ಸಚಿವರು ತಿಳಿಸಿದರು ಮಾಜಿ ಸಚಿವರಾದ ಅಡಗೂರು ಎಚ್ ವಿಶ್ವನಾಥ್ ಸಿಪಿ ಯೋಗೇಶ್ವರ್ ಸೇರಿದಂತೆ ಐದು ಮಂದಿಯನ್ನು ವಿಧಾನಪರಿಷತ್ತಿಗೆ ನಾಮ ನಿರ್ದೇಶನ ಮಾಡಿ ರಾಜ್ಯಪಾಲರು ಇಂದು ಆದೇಶ ಹೊರಡಿಸಿದ್ದಾರೆ ಭಾರತಿ ಶೆಟ್ಟಿ ಶಾಂತರಾಮ ಬುದ್ನಾ ಸಿದ್ದಿ ಮತ್ತು ಡಾ ತಳವಾರ ಶಾಬಣ್ಣ ಅವರನ್ನ ಪರಿಷತ್ತಿನ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದೆ

ಬೆಂಗಳೂರಿನಲ್ಲಿಂದು ರೈತ ಸಂಘಟನೆಗಳ ಮುಖಂಡರ ಜೊತೆ ಸುದೀರ್ಘ ಸಮಾಲೋಚನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರ ರೈತರನ್ನು ಬೀದಿಪಾಲು ಮಾಡಲು ಹೊರಟಿದೆ ಇದರಿಂದ ಗ್ರಾಮೀಣ ಜನರ ಆರ್ಥಿಕ ಪರಿಸ್ಥಿತಿ ಪದಗೆಡಲಿದ್ದು ಆಹಾರ ಸ್ವಾವಲಂಬನೆಗೆ ಧಕ್ಕೆ ತರುವ ಪ್ರಯತ್ನವಾಗಿದೆ ಎಂದು ರೈತ ಮುಖಂಡರು ಹೇಳಿರುವುದಾಗಿ ತಿಳಿಸಿದರು ಮೊದಲಿಗೆ ವೈದ್ಯಕೀಯ ಉಪಕರಣ ಖರೀದಿಯಲ್ಲಿ ಆಗಿರುವ ಅವ್ಯವಹಾರ ಕುರಿತು ಹೋರಾಟ ಕೈಗೆತ್ತಿಕೊಳ್ಳುತ್ತೇವೆ ಬಳಿಕ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಿಸಿದ ಚಳವಳಿ ಆರಂಭವಾಗಲಿದೆ ಎಂದು ಸಿದ್ಧರಾಮಯ್ಯ ಹೇಳಿದರು

ವಿಜಯಪುರದಲ್ಲಿಂದು ಪ್ರವಾಪ ನಿಯಂತ್ರಣ ಮುನ್ನೆಚ್ಚರಿಕೆ ತ್ರಮಗಳ ಕುರಿತ ಸಭೆಯಲ್ಲಿ ಮಾತನಾಡಿದ ಅವರು ಕಳೆದ ವರ್ಷ ಮಹಾರಾಷ್ಟದಿಂದ ಹೆಚ್ಚಿನ ಪ್ರಮಾಣದಿಂದ ನೀರು ಬಿಟ್ಟ ಕಾರಣ ಪ್ರವಾಹ ಪರಿಸ್ಕಿತಿ ನಿರ್ಮಾಣವಾಗಿತ್ತು ಇದು ಈ ವರ್ಷ ಮತ್ತೊಮ್ಮೆ ಮರುಕಳಿಸದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಪ್ರವಾಪದ ಮುನ್ನೆಚ್ಚರಿಕೆಯಾಗಿ ನದಿ ತೀರದ ಪ್ರದೇಶದ ಜನರನ್ನು ಸ್ಥಳಾಂತರ ಮಾಡಲು ಸೂಕ್ತ ಸ್ಥಳಗಳನ್ನು ಗುರುತಿಸಿಕೊಳ್ಳಬೇಕು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಎಚ್ಚರ ವಹಿಸಬೇಕು ಎಂದು ಸಚಿವರು ಸಲಹೆ ನೀಡಿದರು ಕೊರೋನಾ ಸೋಂಕು ತಡೆಯುವ ನಿಟ್ಟನಲ್ಲಿ ಹಾವೇರಿ ಜಲ್ಲೆ ರಾಣೆ ಬೆನ್ನೂರು ತಾಲೂಕಿನ ಕೋಡಿಹಾಳ ಗ್ರಾಮಪಂಚಾಯಿತಿಯಲ್ಲಿ ಸೆನ್ಸಾರ್ ಸ್ಯಾನಿಟೈಸರ್ ಯಂತ್ರ ಅಳವಡಿಸಲಾಗಿದೆ

ಮಾರ್ಬಳ್ಳಿಉದ್ದೂರು ದೊಡ್ಡಕಾಟೂರು ಟಿ ಕಾಟೂರು ಗುಂಚನಹಳ್ಳಿ ಸೇರಿದಂತೆ ಪಲವು ಗ್ರಾಮದ ಜನತೆಗೆ ವೀಳ್ಳೆದೆಲೆ ಬೆಳೆಯೇ ಆಧಾರವಾಗಿದೆ

ಮೈಸೂರಿನ ಚಿಗುರೆಲೆ ವೀಳ್ಳದೆಲೆಗೆ ಅಂತರಾಜ್ಯದಲ್ಲೂ ಮಾರುಕಟ್ಟೆ ಇದೆ ಆದರೆ ಕೊರೋನಾದಿಂದಾಗಿ ಮಾರುಕಟ್ಟೆಯೇ ಸ್ಥಬ್ದವಾಗಿದೆ

ಆದ್ದರಿಂದ ಸರ್ಕಾರ ತಮ್ಮ ರಕ್ಷಣೆಗೆ ನಿಲ್ಲದೇಕೆಂಬುದು ವೀಳ್ಕದೆಲೆ ಬೆಳೆಗಾರರು ಹಾಗೂ ಮಾರಾಟಗಾರರ ಒತ್ತಾಯವಾಗಿದೆ ವಿಜಯಪುರ ಜೆಲ್ಲೆಯ ಕೃಷ್ಣಾಮೆಲ್ಲಂಡೆ ಯೋಜನೆಯ ಎಲ್ಲ ಕಾಲುವೆಗಳಗೆ ಮುಂಗಾರು ಪಂಗಾಮಿನಲ್ಲಿ ನೀರು ಪರಿಸುತ್ತಿರುವುದರಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ಆಲಮಟ್ಟಿ ಅಣೆಕಟ್ಟು ವ್ಯಾಪ್ತಿಯಲ್ಲಿ ಬರುವ ಆಲಮಟ್ಟಿ ಎಡದಂಡೆ ಬಲದಂಡೆ ಕಾಲುವೆ ತಿಮ್ನಾಪುರ ಹಾಗೂ ಪುನಗುಂದ ತಾಲೂಕಿನ ಮರೋಳಾ ಏತನೀರಾವರಿ ಯೋಜನೆ ಸೇರಿದಂತೆ ನಾನಾ ಕಾಲುವೆಗಳ ಮೂಲಕ ರೈತರ ಜಮಿನುಗಳಿಗೆ ನೀರು ಹರಿಸಲಾಗುತ್ತಿದೆ ಕೃಷ್ಣ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರಾಗಿರುವ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರ ಆದೇಶದಂತೆ ಕಾಲುವೆಗಳಗೆ ನೀರು ಹರಿಸಲಾಗುತ್ತಿದೆ ಆಲಮಟ್ನ ಜಲಾಶಯಕ್ಕೆ ಒಳಪರಿವು ಇರುವವರೆಗು ಕಾಲುವೆಗಳಿಗೆ ನಿರಂತರವಾಗಿ ನೀರು ಪರಿಸಿ ಒಳಪರಿವು ಸ್ಥಗಿತಗೊಂಡ ಬಳಿಕ ವಾರಬಂಧಿಯಂತೆ ಕಾಲುವೆಗಳಿಗೆ ನೀರು ಹರಿಸಿ ಎಂದು ಕಾರಜೋಳ ಅವರು ಆದೇಶಿಸಿದ್ದಾರೆ

ರೈತರು ಪತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಅಥವಾ ಖಾತೆ ಹೊಂದಿರುವ ಬ್ಯಾಂಕ್ಗಳಿಗೆ ಭೇಟಿ ನೀಡಿ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಿ ನೋಂದಾಯಿಸಿಕೊಂಡು ಯೋಜನೆಯ ಸದುಪಯೋಗ ಪಡೆಯಲು ಕೃಷಿ ಇಲಾಖೆ ತಿಳಿಸಿದೆ ಹೆಚ್ಚಿನ ಮಾಹಿತಿಗಾಗಿ ಪತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಬ್ಯಾಂಕ್ ವ್ಯವಸ್ಥಾಪಕರು ಅಥವಾ ನಿಮ್ಮ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ

ಕರಾವಳಿಯ ಕೆಲವು ಕಡೆಗಳಲ್ಲಿ ಮಳೆಯಾಗಿದೆ

ಮುನ್ನೂಚನೆಯಂತೆ ಒಳನಾಡಿನ ಅಲಲ್ಲಿ

ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತವಾರಣವಿರಲಿದ್ದು

ಈ ಬಗ್ಗೆ ರಾಜ್ಯ ಸರ್ಕಾರ ಪ್ರತಿಕ್ರಿಯಿಸಬೇಕೆಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ಶ್ರೀನಿವಾಸ್ ತಿಳಿಸಿದ್ದಾರೆ

ಪೂವಿತ ಮನವಿ ಮಾಡಿಕೊಂಡಿದ್ದಾರೆ